ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಕೇರಳ ನೆರೆ ಸಂತ್ರಸ್ತರಿಗಾಗಿ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ವತಿಯಿಂದ ಅಗತ್ತ ಪರಿಕರಗಳನ್ನು ಹೊತ್ತೊಯುತ್ತಿರುವ ಟ್ರಕ್ಗಳಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಕೇಂದ್ರ ಸರಕಾರ ಕೊಡಗನ್ನು ನಿರ್ಲಕ್ಷಿಸಿದೆ ಎನ್ಡಿಆರ್ಎಫ್ ಸಿಬ್ಲಂದಿ ಕಳುಹಿಸಿದ್ದು ಬಿಟ್ವರೆ ಕೇಂದ್ರದಿಂದ ಯಾವುದೇ ಸಹಾಯವಾಗಿಲ್ಲ ಎಂದರು

ಜಿಲ್ಲೆಯಲ್ಲಿ ಜನ ಜೀವನ ಸಹಜ ಸ್ವಿತಿಯತ್ತ ಮರಳುತ್ತಿದೆ ಭೂಕುಸಿತದಿಂದ ಮನೆಕಳೆದುಕೊಂಡವರು ಹೊಸ ಜೀವನ ಕಟ್ಟಿಕೊಳ್ಳಲು ಸರ್ಕಾರದ ಮೊರೆ ಹೋಗಿದ್ದಾರೆ

ಇದರಲ್ಲಿ ಕೆಲವರು ತಮ್ನ ಗ್ರಾಮಗಳಿಗೆ ತೆರಳುತ್ತಿದ್ದಾರೆ

ಸೇನಾ ಪಡೆ ಹಾಗೂ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತು ನಾಗರಿಕ ಪೋಲಿಸ್ ಸಿಬ್ಬಂದಿ ಭಾರಿ ಯಂತ್ರಗಳ ನೆರವಿನಿಂದ ರಸ್ತೆಗಳನ್ನು ತೆರಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಗುಡ್ಡಗಾಡು ಪ್ರದೇಶದಲ್ಲಿ ಹಾನಿಯಾಗಿರುವ ಕಾಫಿ ಅಡಿಕೆ ಸಾಂಭಾರು ಪಧಾರ್ಥಗಳ ನಷ್ಟಕ್ಕೆ ಬಾರೀ ಪ್ರಮಾಣದ ಪರಿಹಾರ ಧನವನ್ನು ಬಿಡುಗಡೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದಿದ್ದಾರೆ ವೃತ್ತಿ ಮಾರ್ಗದರ್ಶನ ಹಾಗೂ ಕೌನ್ಸಲಿಂಗ್ ಕೋಶ ಮತ್ತು ವೃತ್ತಿ ಸಮಾಲೋಚನಾ ಕೇಂದ್ರಗಳಿಗೆ ಕೇಂದ್ರ ಕೌಶಲ್ಕಾಭಿವೃದ್ದಿ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಖಾತೆಯ ರಾಜ್ಯ ಸಚಿವ ಅನಂತ ಕುಮಾರ್ ಹೆಗಡೆ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇಂದು ವಿಶೇಷವಾಗಿ ಮಹಿಳೆಯರು ಉದ್ಯೋಗ ಶಕ್ತಿಯಾಗಿ ಬೆಳೆಯುತ್ತಿದ್ದು ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಕೌಶಲ್ಭಾಭಿವೃದ್ದಿ ಕೇತ್ರದಲ್ಲಿ ತನ್ನದೇ ಆದ ಸಾಧನೆಗೈದಿದೆ ಎಂದು ಹೇಳಿದರು

ಈ ಕೋರ್ಸ್ನ್ನು ರಾಜ್ಯದ ಐವತ್ತು ಕಾಲೇಜುಗಳಲ್ಲಿ ಫೈಲಟ್ ಪ್ರಾಜಿಕ್ಟ್ ಯೋಜನೆಯಾಗಿ ಜಾರಿಗೆ ತರಲಾಗುತ್ತಿದ್ದು ವಿಶೇಷವಾಗಿ ಮಹಿಳಾ ಕಾಲೇಜುಗಳಲ್ಲಿ ಆರಂಭಿಸಲಾಗುವುದು ಎಂದು ತಿಳಿಸಿದರು

ಇದೇ ಸಂದರ್ಭದಲ್ಲಿ ಸಂಚಾರಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎನ್ ಮಹೇಶ್ ಚಾಲನೆ ನೀಡಿದರು ಈ ಸಂಚಾರಿ ಪ್ರಯೋಗಾಲಯಗಳು ರಾಜ್ಯದ ವಿವಿಧ ಶಾಲೆಗಳಿಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಚಿತಾಭಸ್ಮವನ್ನು ರಾಜ್ಯದ ಐದು ನದಿಗಳಲ್ಲಿ ಬಿಜೆಪಿ ವತಿಯಿಂದ ಇಂದು ವಿಸರ್ಜಿಸಲಾಗುವುದು ನೇತ್ರಾವತಿ ಮಲಪ್ರಭಾ ತುಂಗಭದ್ರ ಕೃಷ್ಣಾ ಶಿವಮೊಗ್ಗದ ತುಂಗಾನದಿಯಲ್ಲಿ ವಾಜಪೇಯಿ ಅವರ ಚಿತಾಭಸ್ಥವನ್ನು ವಿಸರ್ಜಿಸಲಾಗುತ್ತಿದೆ

ಸಂಜೆ ಹಂಪಿಯ ತುಂಗಭದ್ರಾ ನದಿಯಲ್ಲಿ ಚಿತಾಭಸ್ವನ್ನು ವಿಸರ್ಜಿಸಲಾಗುತ್ತಿದೆ ಶಾಸಕ ಗಾಲಿ ಸೋಮಶೇಖರರೆಡ್ಡಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಚೆನ್ನಬಸವನಗೌಡ ಸೇರಿದಂತೆ ಅನೇಕ ಮುಖಂಡರು ಚಿತಾಭಸ್ಟಕ್ಷೆ ಪುಷ್ಪ ನಮನ ಸಲ್ಲಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸೋಮಶೇಖರರೆಡ್ಡಿ ವಾಜಪೇಯಿ ಚಿತಾಭಸ್ನ ಬಳ್ಳಾರಿಗೆ ಬಂದಿದ್ದು ದೇಶದ ಚರಿತ್ರೆಯಲ್ಲಿ ದಾಖಲಾಗುತ್ತದೆ ದೇಶದ ಎಲ್ಲಾ ರಾಜ್ಯಗಳಿಗೂ ಇದನ್ನು ಕಳುಹಿಸಿಕೊಡಲಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮಾಸಿಕ ಆಕಾಶವಾಣಿಯ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳಿ ಭಾನುವಾರ ಬಿತ್ತರವಾಗಲಿದೆ ದೇಶ ವಿದೇಶದಲ್ಲಿರುವ ಜನತೆಯೊಂದಿಗೆ ಪ್ರಧಾನಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಈ ಕಾರ್ಯಕ್ರಮ ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ ಅಲ್ಲದೆ ಯೂ ಟ್ಟೂಬ್ ವಾಹಿನಿ ಪ್ರಧಾನಮಂತ್ರಿ ಕಛೇರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಹಾಗೂ ದೂರದರ್ಶನದ ಜಾಲತಾಣಗಳಲ್ಲೂ ಬಿತ್ತರಗೊಳ್ಳಲಿದೆ